ಇಂದು ರಾತ್ರಿ ಜೈಮರದಲ್ಲಿ ರಾಜಸ್ತಾನ್ ರಾಯಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ

ಆದರೆ ಎಡಪಂಥೀಯ ಬಂಡುಕೋರರ ಪಾವಳಿ ಇರುವ ಈತಾನ್ಯ ರಾಜ್ಯಗಳಲ್ಲಿ ಮತದಾನದ ಅವಧಿ ಸ್ವಲ್ಪ ವ್ಯತ್ಯಯವಾಗಲಿದೆ ಅಂಧ್ರಪ್ರದೇಶ ತೆಲಂಗಾಣ ಅರುಣಾಚಲಪ್ರದೇಶ ಮೇಫಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕೆಂ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ್ ಮತ್ತು ಉತ್ತರಾಖಂಡ್ ರಾಜ್ಯಗಳ ಎಲ್ಲ ಲೋಕಸಭಾ ಕ್ಷೇತ್ರಗಳು ಈ ಪಂತದಲ್ಲಿ ಚುನಾವಣೆ ಎದುರಿಸುತ್ತಿವೆ ಅಲ್ಲದೆ ಅಸ್ಲಾಂ ಬಿಹಾರ ಭತ್ತೀಸ್ಗಢ ಜಮ್ಮ ಮತ್ತು ಕಾಶ್ಮೀರ ಮಹಾರಾಷ್ಟ ಮಣಿಪುರ ಒಡಿಶಾ ತ್ರಿಮರಾ ಉತ್ತರಪ್ರದೇಶ ಮತ್ತು ಪಶ್ಚಿಮ ಬಂಗಾಳಗಳಲ್ಲೂ ಮೊದಲ ಪಂತದ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಪ್ರತಿಯೊಬ್ಬ ಮತದಾರರು ವಿಶೇಷವಾಗಿ ಮೊದಲ ಬಾರಿಗೆ ಮತದಾನದ ಪಕ್ಕು ಚಲಾಯಿಸುತ್ತಿರುವವರು ಪ್ರಜಾಪ್ರಭುತ್ವ ವ್ಕವಸ್ಥೆಯಲ್ಲಿ ವಿಶ್ವಾಸವಿಟ್ಟು ಹೆಚ್ಚಿನ ಆಸಕ್ತಿಯಿಂದ ಮತಗಟ್ಟಿಗೆ ಬಂದು ಮತ ಚಲಾಯಿಸಿದರೆ ಆಯೋಗದ ದೂರದ್ಯಷ್ಟಿ ವಾಸ್ತವ ರೂಪ ಪಡೆಯಲಿದೆ ಎಂದರು ಮತಗಟ್ಟಿಗಳಲ್ಲಿ ಕುಡಿಯುವ ನೀರು ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ರ್ಕಾಂಪ್ ನಿರ್ಮಾಣ ಸೇರಿದಂತೆ ಎಲ್ಲ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲು ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಅರೋರಾ ಹೇಳಿದ್ದಾರೆ

ಸುಗಮ ಮತದಾನಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ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 ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣಕ್ಕ ಸಂಬಂಧಿಸಿದಂತೆ ಅರ್ಜಿದಾರರು ರಾಷ್ವೀಯ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಕೆಲವೊಂದು ಆಂತರಿಕ ರಹಸ್ಕ ವಿಚಾರಗಳ ಬಗ್ಗೆ ಆರ್ಮೂರ್ಣ ಪಾಗೂ ಆಯ್ದ ಮಾಹಿತಿ ಮತ್ತು ದಾಖಲೆಗಳನ್ನು ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಮನರುಚ್ಚರಿಸಿದೆ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿರುವ ಮನರ್ ಪರಿಶೀಲನ ಅರ್ಜಿಗಳನ್ನು ನಿರ್ಧರಿಸಲು ಹೊಸ ದಾಖಲೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿರುವ ಸುಪ್ರೀಂ ಕೋರ್ಟ್ ತೀರ್ಖಿನ ಕುರಿತಂತೆ ಪ್ರತಿಕ್ರಿಯಿಸಿರುವ ರಕ್ಷಣಾ ಸಚಿವಾಲಯ ವಕ್ತಾರರು ಅರ್ಜಿದಾರರು ಪೇಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಗಳನ್ನು ಪಡೆಯಲಾಗಿದೆ ಎಂಬ ಸಂಗತಿಗಳನ್ನು ತಿಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಅರ್ಜಿದಾರರು ನ್ಕಾಯಾಲಯಕ್ಕೆ ಅರ್ಮೂರ್ಣ ಹಾಗೂ ಆಯ್ದ ಮಾಹಿತಿ ಮತ್ತು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ನ್ಕಾಯಾಲಯಕ್ಕೆ ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ಅವರು ಹೇಳಿದ್ದಾರೆ

ಗುಜರಾತ್ನ ಕಾಂಗ್ರೆಸ್ ಅಧ್ಯಕ್ಷ ಅಮಿತ್ ಚಾವ್ಡಾ ಅವರಿಗೆ ಪತ್ರ ಬರೆದಿರುವ ಠಾಕೂರ್ ತಮ್ಮನ್ನು ಅವಮಾನಿಸಿ ದ್ರೋಪ ಎಸಗಿರುವುದರಿಂದ ತಾವು ಪಕ್ಷದ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ ತಮ್ಮ ಸಮುದಾಯದ ಬಡ ಯುವಕರು ಕೋಪಗೊಂಡಿದ್ದಾರೆ ಅವರನ್ನು ನಿರ್ಲಕ್ಷಿಸಿ ಅಪಮಾನಗೊಳಿಸಲಾಗಿದೆ ಎಂದು ಠಾಕೂರ್ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ

ಠಾಕೂರ್ ಆಡಳಿತಾರೂಢ ಬಿಜೆಪಿ ಪಕ್ಷವನ್ನು ಸೇರುವುದಿಲ್ಲ ಎಂದು ಹೇಳಿದ್ದಾರೆ

ಸಂಸದೀಯ ಚುನಾವಣೆಗಳಲ್ಲಿ ಅವರು ತಮ್ಮ ಪ್ರತಿಸ್ಪರ್ಧಿ ಸೇನೆಯ ಮಾಜಿ ಮುಖ್ಯಸ್ಥ ಬೆನಾಯ್ ಗಂಟ್ಷ್ ಅವರನ್ನು ಪರಾಭವಗೊಳಿಸಿದ್ದಾರೆ ತೀವ್ರ ಸ್ಪರ್ಧೆಯಿಂದ ಕೂಡಿದ್ದ ಸಂಸದೀಯ ಚುನಾವಣೆಯಲ್ಲಿ ನಾಟಕೀಯ ಅಂತ್ಯದ ನಂತರ ಗಂಟ್ಜ ಸೋಲೋಪ್ಪಿಕೊಂಡಿದ್ದು ಅವರೇ ನೇತನ್ಯಾಮ ಗೆಲುವು ಸಾಧಿಸಿದ್ದಾರೆ ಎಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಂಟ್ಜ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಜನರ ತೀರ್ಪನ್ನು ತಾನು ಒಪ್ಪುತ್ತೇನೆ ಎಂದು ಹೇಳಿದ್ದಾರೆ

ಮೋದಿ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ನೇತನ್ನಾಮ ಭಾರತದ ಉತ್ತಮ ಗೆಳಯರಾಗಿದ್ದಾರೆ ನವದೆಹಲಿ ಅವರೊಂದಿಗೆ ನಿರಂತರವಾಗಿ ಕೆಲಸ ಮಾಡಲು ಮತ್ತು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಕವ ನಿಟ್ಟನಲ್ಲಿ ಮಾತುಕತೆ ನಡೆಸಲು ನವದೆಹಲಿ ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ ವಿಶ್ವದ ಅತ್ಯಂತ ಎತ್ತರ ಪರ್ವತಗಳಲ್ಲಿ ಒಂದಾಗಿರುವ ಮೌಂಟ್ ಎವರೆಸ್ಟನ ಎತ್ತರವನ್ನು ಮತ್ತೆ ಅಳತೆ ಮಾಡಲು ನೇಪಾಳ ತಜ್ಞರ ತಂಡವನ್ನು ಕಳುಹಿಸಿದೆ ಪ್ರಧಾನ ಮಂತ್ರಿ ಕೆ ಪಿ ಶರ್ಮ ಓಲಿ ನಾಲ್ವರು ಸದಸ್ಯರ ತಂಡವನ್ನು ಕರ್ನಂಡುವಿನಲ್ಲಿ ನಿನ್ನೆ ಬೀಳ್ಳೊಟ್ಟರು ಮುಖ್ಯ ಸರ್ವೇ ಅಧಿಕಾರಿ ಕಿಮ್ ಲಾಲ್ ಗೌತಮ್ ಮತ್ತು ಸರ್ವೇ ಅಧಿಕಾರಿ ರಾಬಿನ್ ಕಾರ್ಕಿ ಅವರು ಮೌಂಟ್ ಎವರೆಸ್ಟ್ ಅನ್ನು ಏರಲಿದ್ದಾರೆ ಈ ತಂಡ ನಾಲ್ಲು ಹಂತಗಳಲ್ಲಿ ಸರ್ವೇ ಕಾರ್ಯ ನಡೆಸಲಿದೆ

ಕೇಂದ್ರ ಸರ್ಕಾರ ಸಾಮಾನ್ನ ಭವಿಷ್ಕ ನಿಧಿ ಜಿಪಿಎಫ್ ಬಡ್ಡಿದರದಲ್ಲಿ ಯಥಾಸ್ವಿತಿ ಕಾಯ್ದುಕೊಂಡಿದೆ

ಈ ಕುರಿತಂತೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಧಿಸೂಚನೆ ಹೊರಡಿಸಿದ್ದು ಕೇಂದ್ರ ಸರ್ಕಾರಿ ನೌಕರರು ರೈಲ್ವೆ ಮತ್ತು ರಕ್ಷಣಾ ಸಿಬ್ಬಂದಿಯ ಭವಿಷ್ಯ ನಿಧಿಗೂ ಇದೇ ಬಡ್ಡಿದರ ಅನ್ವಯವಾಗಲಿದೆ ಎಂದು ಹೇಳಿದೆ

ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಸುಂಕ ಮಂಡಳಿ ಈ ಕುರಿತು ಅಧಿಸೂಚನೆ ಹೊರಡಿಸಿದ್ಲು

ದೂರದ ಗ್ನಾಲ್ಡಾಕ್ಷಿಯಲ್ಲಿರುವ ಕಮ್ನುಳಿ ಬ್ಲಾಕ್ ಹೋಲ್ನ ಮೊಟ್ಟ ಮೊದಲ ಚಿತ್ರವನ್ನು ಖಗೋಳಶಾಸ್ತಜ್ಞರು ಬಿಡುಗಡೆ ಮಾಡಿದ್ಲಾರೆ

ಖಭೌತವಿಜ್ಞಾನದಲ್ಲಿ ಇದು ಮಪತ್ತದ ಸಾಧನೆ ಎಂದು ಬಣ್ಣಿಸಿರುವ ಖ್ಯಾತ ಖಭೌತ ವಿಜ್ಞಾನಿ ಮತ್ತು ಯೋಜನೆಯ ನಿರ್ದೇಶಕ ಶೆಫರ್ಡ್ ಡೋಲೆಮನ್ ಈ ಚಿತ್ರ ಕಮ್ತ ಕುಳಿ ಇತ್ತೆನ್ನುವುದಕ್ಕೆ ಬಲವಾದ ಸಾಕ್ವ್ಯವೆಂದು ಹೇಳಿದ್ದಾರೆ

ಎಲ್

ಇಂದಿನ ಪಂದ್ಕಾವಳಿಯಲ್ಲಿ ಜೈಮರದಲ್ಲಿ ರಾಜಸ್ತಾನ್ ರಾಯಲ್ಲ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ